ಬಹಿರಂಗ ಪ್ರಚಾರ ನಿನ್ನೆ ಸಂಜೆ ಅಂತ್ಯಗೊಂಡಿದ್ದು ಇಂದು ಪ್ರಮುಖ ರಾಜಕೀಯ ಪಕ್ಷಗಳ ಮುಖಂಡರು ಮನೆ ಮನೆಗೆ ತೆರಳ ಮತದಾರರನ್ನು ಸೆಳೆಯಲು ಅಂತಿಮ ಪ್ರಯತ್ವ ನಡೆಸಿದರು ಬಹಿರಂಗ ಪ್ರಚಾರ ಅಂತ್ಯಗೊಂಡಿರುವುದರಿಂದ ಹೊರಗಿನವರು ಕ್ಷೇತ್ರ ತೊರೆಯುವಂತೆ ಚುನಾವಣಾಧಿಕಾರಿ ಸೂಚನೆ ನೀಡಿದ್ದಾರೆ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಶಾಂತಿಯುತ ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ಸಿದ್ದತೆ ಕ್ಷೆಗೊಂಡಿದ್ದು ಇಂದು ಮಸ್ಸರಿಂಗ್ ಪ್ರಕ್ರಿಯೆ ನಡೆಸಲಾಗಿದೆ ಸಿಬ್ಬಂದಿ ಮತಗಟ್ಟೆಗಳಿಗೆ ತೆರಳುತ್ತಿದ್ದಾರೆ

ಚುನಾವಣೆ ಹಿನ್ನೆಲೆಯಲ್ಲಿ ಬಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ

ಆವುಗಳಿಗೆ ವಿಶೇಷ ರೀತಿಯ ಭದ್ರತೆ ಇರುತ್ತದೆ

ತುಮಕೂರಿನ ಶಿರಾ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯ ಮಸ್ಲರಿಂಗ್ ಕೇಂದ್ರವಾದ ಶಿರಾ ಪಟ್ನಣದ ಸರ್ಕಾರಿ ಶ್ರಥಮ ದರ್ಜೆ ಕಾಲೇಜನಲ್ಲಿ ಜಿಲ್ಲಾಧಿಕಾರಿ ಡಾ

ರಾಕೇಶ್ ಕುಮಾರ್ ಮತಗಟ್ಟೆ ಸಿಬ್ಬಂದಿಗೆ ಚುನಾವಣಾ ಮತದಾನದ ಪ್ರಕ್ರಿಯೆಗಳ ಬಗ್ಗೆ ಇಂದು ಅಂತಿಮ ಹಂತದ ನಿರ್ದೇಶನಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಕೆ ಚನ್ನಬಸಪ್ಪ ಮತ್ತಿತರರು ಹಾಜರಿದ್ದರು ಶಿರಾದಲ್ಲಿ ಪೊಲೀಸ್ ಸಿಬ್ಬಂದಿ ಕೊರೋನಾ ಹಿನ್ನೆಲೆಯಲ್ಲಿ ಇಂದು ಮಾಸ್ಕ್ ಹಾಗೂ ಫೇಸ್ ಗಾರ್ಡ್ ಧರಿಸಿ ಪಥ ಸಂಚಲನ ನಡೆಸಿದರು

ಜತೆಗೆ ಸಿಆರ್ಪಿಎಫ್ ತುಕಡಿಗಳು ಸಹ ಭದ್ರತಾ ಕಾರ್ಯಕ್ಕೆ ನಿಯೋಜನೆಗೊಂಡಿವೆ

ಅಂದೇ ಫಲಿತಾಂಶ ಹೊರಬೀಳುವ ನಿರೀಕ್ಷೆಯಿದೆ

ಜೀವಮಾನ ಸಾಧನೆ ಕ್ರೀಡಾ ಶೋಷಕ ಮತ್ತು ಎನ್ ಎಸ್ ಪ್ರಶಸ್ತಿಗಳನ್ನು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇಂದು ವಿಧಾನಸೌಧದಲ್ಲಿ ಪ್ರದಾನ ಮಾಡಿದರು

ಯುವ ಜನರು ಈ ದೇಶದ ಸಂಪತ್ತು ಮುಂದಿನ ಒಲಂಪಿಕ್ಗೆ ಕರ್ನಾಟಕದ ತ್ರೀಡಾಪಟುಗಳು ಇಂದಿನಿಂದಲೇ ಅಭ್ಯಾಸ ಪ್ರಾರಂಭ ಮಾಡಬೇಕು ಇದಕ್ಕೆ ದೇಕಾದ ಎಲ್ಲಾ ಸಪಕಾರ ನೀಡಲು ರಾಜ್ಯ ಸರ್ಕಾರ ಸಿದ್ಗವಿದೆ ಎಂದರು ಕ್ರೀಡಾ ಸಚಿವ ಸಿ ಟಿ ರವಿ ಮಾತನಾಡಿ ಮೂರು ವರ್ಷಗಳಿಂದ ಹಲವು ಕಾರಣಗಳಿಂದ ಪ್ರಶಸ್ತಿ ವಿತರಿಸಲು ಸಾಧ್ಯವಾಗಿರಲಿಲ್ಲ ಇಂದು ಸರಳವಾಗಿ ಪ್ರಶಸ್ತಿ ವಿತರಿಸಲಾಗುತ್ತಿದೆ ಎಂದರು

ಸತೀಶ್ ತಿಳಿಸಿದ್ದಾರೆ

ಉಳಿದ ಫಲಾನುಭವಿಗಳಿಗೆ ಶೀಘ್ರದಲ್ಲೇ ವಿತರಣೆ ಮಾಡಲಾಗುವುದು ಎಂದು ಕೃಷಿ ಸಚಿವ ಬಿ

ಪಾಟೀಲ್ ತಿಳಿಸಿದ್ದಾರೆ

ಪಾಟೀಲ ಹೇಳಿದ್ದಾರೆ ಪಾವೇರಿಯಲ್ಲಿ ಇಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಪ್ರತಿಯೊಬ್ಬ ರೈತರು ತಾವು ಭೂಮಿಗೆ ಬೀಜವನ್ನು ಹಾಕುವ ಮೊದಲು ಆ ಮಣ್ಣಿನ ಪರೀಕ್ಷೆ ಮಾಡಿಸಬೇಕು ಎಂದು ಅವರು ತಿಳಿಸಿದ್ದಾರೆ

ಹುಬ್ಬಳ್ಳಿಯ ಕೋಟಲಿಂಗನಗರಕ್ಕೆ ಇಂದು ಭೇಟಿ ನೀಡಿದ ಸಚಿವರು ಕುಡಿಯುವ ನೀರಿನ ಕಾಮಗಾರಿ ನಗರದ ನ್ಯೂಕಚ್ ಮಾರ್ಕಚ್ ವಿಭಾಗೀಯ ರೈಶ್ವೇ ವ್ಯವಸ್ಥಾಪಕ ಕಚೇರಿಯ ಬಳಿ ಸಿ ಆರ್ ಎಫ್ ಅನುದಾನದಲ್ಲಿ ನಿರ್ಮಿಸಲಾಗುತ್ತಿರುವ ಸಿ

ರಸ್ತೆ ಕಾಮಗಾರಿಗಳನ್ನು ಅವರು ಪರಿತೀಲಿಸಿದರು ಲೋಕೋಪಯೋಗಿ ಹಾಗೂ ಮಹಾನಗರ ಪಾಲಿಕೆ ಸಮನ್ನಯದಿಂದ ಕೆಲಸ ನಿರ್ವಹಿಸಬೇಕು ಸಣ್ಣ ಪಟ್ಟ ತೊಂದರೆಗಳಿಂದ ಕಾಮಗಾರಿ ಕುಂಠಿತ ಗೊಳ್ಳಬಾರದು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕಾಮಗಾರಿ ಪೂರ್ಣಗೊಳಸಬೇಕು ಅನಗತ್ಯವಾಗಿ ಮರಗಳನ್ನು ಕಡಿಯಬಾರದು ಎಂದು ಸಚಿವರು ಸೂಚನೆ ನೀಡಿದರು

ಅದೇ ರೀತಿಯ ಕಾನೂನನ್ನು ಕರ್ನಾಟಕದಲ್ಲಿಯೂ ಜಾರಿಗೆ ತರಬೇಕುಎಂದು ಮುಖ್ಯಮಂತ್ರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಿಗೆ ಬರೆದ ಪತ್ರದಲ್ಲಿ ಹೊರಟ್ಟ ತಿಳಿಸಿದ್ದಾರೆ

ಕನ್ನಡದ ತ್ರೇಷ್ಠ ಚಿತ್ರಗಳನ್ನು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ತನ್ನ ಅಧಿಕೃತ ಜಾಲತಾಣದಲ್ಲಿ ಪ್ರೇಕ್ಷಕರ ವೀಕ್ಷಣೆಗೆ ಅನುಕೂಲವಾಗವಂತೆ ನೀಡುತ್ತಿದ್ದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಪ್ರಧಾನ ಕಾರ್ಯದರ್ತಿ ಎಂ ಮಹೇಶ್ವರ ರಾವ್ ಚಿತ್ರ ಸಂಗಮ ಆನ್ಲೈನ್ ಚಲನಚಿತ್ರೋತ್ಸವವನ್ನು ಆನ್ಲೈನ್ ಮೂಲಕ ಉದ್ಘಾಟಿಸಿದ್ದಾರೆ ಕನ್ನಡ ಚಿತ್ರಗಳನ್ನು ಜಾಗತಿಕ ಮಟ್ಟದಲ್ಲಿ ಪರಿಚಯಿಸುವ ಹಾಗೂ ಈ ಮೂಲಕ ಕನ್ನಡದ ಚಿತ್ರ ಸಂಸ್ಕೃತಿಯನ್ನು ಜಗತ್ತಿನಾದ್ದಂತ ಪಸರಿಸುವ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ವಿನೂತನ ಪ್ರಯತ್ನ ಶ್ಲಾಘನೀಯ ಎಂದು ಅವರು ಹೇಳದರು ಮೊದಲ ವಾರ ಕನ್ನಡದ ತ್ರೇಪ್ಪ ಚಿತ್ರಗಳಾದ ಹಾಗೂ ಕನ್ನಡದ ನಾಡು ನುಡಿ ಭಾಷೆಗೆ ಒತ್ತು ನೀಡಿ ನಿರ್ಮಿಸಿರುವ ಇಮ್ಲಡಿ ಪುಲಿಕೇಶಿ ಕಥಾ ಸಂಗಮ ಒಂದಾನೊಂದು ಕಾಲದಲ್ಲಿ ಚಿತ್ರಗಳು ವೀಕ್ಷಣೆಗೆ ಲಭ್ಲವಿರುತ್ತದೆ ಚಲಿಸುವ ರೈಲಿನಲ್ಲಿ ಅಪರಾಧ ಪ್ರಕರಣ ನಡೆಯದಂತೆ ತಡೆಗಟ್ಟಲು ರೈಲ್ವೆ ಇಲಾಖೆ ಹಲವು ಕ್ರಮಗಳನ್ನು ಕೈಗೊಂಡಿದ್ದು ಈ ಬಗ್ಗೆ ಅರಿವು ಮೂಡಿಸಲು ಮೈಸೂರು ರೈಲ್ವೆ ಹೊಲೀಸರು ಮುಂದಾಗಿದ್ದಾರೆ ರೈಲಿನಲ್ಲಿ ಮಹಿಳಾ ಪ್ರಯಾಣಿಕರ ಸುರಕ್ಷತೆ ಕಾಪಾಡುವ ದೃಷ್ಟಿಯಿಂದ ಮೈಸೂರು ಆರ್ಪಿಎಫ್ ಪೊಲೀಸರು ಪ್ರತಿಯೊಂದು ಬೋಗಿಗಳಿಗೂ ತೆರಳಿ ವಿಶೇಷವಾಗಿ ಮಹಿಳಾ ಪ್ರಯಾಣಿಕರಿಗೆ ಜಾಗೃತಿ ಹಾಗೂ ಸಲಹೆ ನೀಡುತ್ತಿದ್ದಾರೆ ಪೊಲೀಸರು ಈ ಕ್ರಮಕ್ಕೆ ಸಾರ್ವಜನಿಕರಿಂದ ಶ್ಲಾಘನೆ ವ್ಯಕ್ತವಾಗಿದೆ

ಬೆಂಗಳೂರಿನ ಕನ್ನಡ ಭವನದ ಸಿರಿಗನ್ನಡ ಪುಸ್ತಕ ಮಳಿಗೆಯಲ್ಲಿ ಹಾಗೂ ಎಲ್ಲಾ ಜಿಲ್ಲೆಗಳ ಕನ್ನಡ ಮತ್ತು ಸಂಸ್ಕತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ತೆರೆಯಲಾದ ಎಲ್ಲಾ ಸಿರಿಗನ್ನಡ ಪುಸ್ತಕ ಮಾರಾಟ ಮಳಿಗೆಗಳಲ್ಲಿ ಈ ರಿಯಾಯಿತಿ ಸೌಲಭ್ಯ ದೊರೆಯಲಿದೆ ಪ್ರಾಧಿಕಾರದ ಆನ್ ಲೈನ್ನಲ್ಲಿಯೂ ಕೂಡ ಈ ರಿಯಾಯಿತಿ ದೊರೆಯಲಿದೆ ಎಂದು ಪ್ರಕಟಣೆ ತಿಳಿಸಿದೆ ಚಾಮರಾಜನಗರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಸಂವಿಧಾನ ಜಾಗೃತಿ ಅಭಿಯಾನ ಅಂಗವಾಗಿ ಪ್ರತಿಜ್ಞಾ ವಿಧಿ ಸ್ವೀಕಾರ ಮತ್ತು ಕೊರೊನಾ ಜಾಗೃತಿಗಾಗಿ ಸೈಕಲ್ ಜಾಥಾ ಕಾರ್ಯಕ್ರಮವು ಚಾಮರಾಜನಗರ ತಾಲ್ಲೂಕಿನ ಬಸವಾಪುರದಲ್ಲಿಂದು ನಡೆಯಿತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ಹಿರಿಯ ಸಿವಿಲ್ ನ್ನಾಯಾಧೀತರಾದ ಸಿ ಜಿ ವಿಶಾಲಾಕ್ಷಿ ಪ್ರತಿಜ್ಞಾನಿಧಿ ಬೋಧಿಸಿ ಸೈಕಲ್ ಜಾಥಾಕ್ತೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಡಾ

ಅಂದೇಡ್ನರ್ ಅವರ ಪರಿಶ್ರಮದ ಫಲವಾಗಿ ದೇಶಕ್ಷಿ ಅದ್ದುತವಾದ ಸಂವಿಧಾನ ದೊರಕಿದೆ ಸಂವಿಧಾನದ ಬಗ್ಗೆ ಪ್ರತಿಯೊಬ್ಲರು ತಿಳಿದುಕೊಳ್ಟದೇಕು ಎಂದು ಹೇಳಿದರು ಪ್ರತಿವರ್ಷದಂತೆ ಈ ವರ್ಷವೂ ಕೂಡ ಹಾಸನಾಂದೆ ದೇವಾಲಯದ ಬಾಗಿಲು ಗುರುವಾರ ಮಧ್ಯಾಪ್ನ ತೆರೆಯುವ ಹಿನ್ನೆಲೆಯಲ್ಲಿ ಇಂದು ದೆಳಗ್ಗೆ ನಗರದ ಜಿಲ್ಲಾ ಖಜಾನೆಯಿಂದ ಒಡವೆಯನ್ನು ಅಡ್ಡ ಪಲ್ಲಕ್ಷಿ ಮೂಲಕ ಪೊಲೀಸ್ ಬಿಗಿ ಬಂದೂಬಸ್ತ್ ನೊಂದಿಗೆ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ತರಲಾಯಿತು ಜಿಲ್ಲಾಧಿಕಾರಿ ಆರ್ ಗಿರೀಶ್ ಹೆಚ್ಚುವರಿ ಜಿಲ್ಲಾಧಿಕಾರಿ ಕವಿತರಾಜರಾಮ್ ತಹಶೀಲ್ದಾರ್ ತಿವಶಂಕರಪ್ಪ ಸಮ್ಮುಖದಲ್ಲಿ ಮೊದಲು ಖಜಾನೆಯಿಂದ ಒಡವೆ ಹೆಟ್ಟಗೆಯನ್ನು ಹೂವಿನಿಂದ ಅಲಂಕೃತಗೊಂಡಿದ್ದ ಅಡ್ಡ ಪಲ್ಲಕ್ಷಿ ಮೇಲೆ ಇಟ್ಟು ಪೂಜಿ ಸಲ್ಲಿಸಿದರು

ರಾಜ್ಞದ ಕರಾವಳಿಯ ಕೆಲವೆಡೆ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ ಉತ್ತರ ಒಳನಾಡಿನದಲ್ಲಿ ಒಣಹವೆ ಇತ್ತು

ಉತ್ತರ ಒಳನಾಡಿನಲ್ಲಿ ಒಣಹವೆ ಸಾಧ್ಯತೆ ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡವಿದ್ದು ಕೆಲವೆಡೆ ಹಗುರ ಮಳೆ ಸಂಭವ